ಈ ನಿಟ್ಟನಲ್ಲಿ ಮಹತ್ವಾಕಾಂಕ್ಷಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಇಂದು ವರ್ಚುಯಲ್ ವೇದಿಕೆ ಮೂಲಕ ಇಂಡಿಯಾ ಮೊಬ್ನೆಲ್

ವಿವಿಧ ಸಂಘಟನೆಗಳಿಂದ ಇಂದು ಭಾರತ್ ಬಂದ್ಗೆ ಕರೆ ಪ್ರಸಕ್ತ ಮುಂಗಾರು ಮಾರುಕಟ್ಟೆ ಹಂಗಾಮಿನಲ್ಲಿ ಕನಿಷ್ಟ ಬೆಂಬಲ ಬೆಲೆ ಯೋಜನೆ ಅಡಿ ರೈತರಿಂದ ಬೆಳೆ ಖರೀದಿ

ಈ ನಿಟ್ಟನಲ್ಲಿ ಆಗ್ರಾದಲ್ಲಿ ಕೈಗೆತ್ತಿಕೊಂಡಿರುವ ಮೆಟ್ರೋ ರೈಲು ಯೋಜನೆ ಇದನ್ನು ಪ್ರತಿಬಿಂಬಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಆಗ್ರಾ ಮೆಟ್ರೋ ಯೋಜನೆಯ ಕಾಮಗಾರಿಗಳಿಗೆ ವರ್ಚುಯಲ್ ವೇದಿಕೆ ಮೂಲಕ ಅವರು ಚಾಲನೆ ನೀಡಿದರು ದೇಶದಲ್ಲಿ ಮೂಲ ಸೌಕರ್ಯ ಅಭಿವೃದ್ದಿಗಾಗಿ ಜಗತ್ತಿನೆಲ್ಲೆಡೆಯಿಂದ ಬಂಡವಾಳ ಆಕರ್ಷಿಸಲು ಪ್ರಯತ್ನಗಳು ಮುಂದುವರೆದಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಬಹು ಆಯಾಮದ ಸಂಪರ್ಕ ಮೂಲಸೌಕರ್ಯ ಮಾಸ್ಸರ್ ಪ್ಲಾನ್ ವಿಚಾರದಲ್ಲೂ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದ್ದಾರೆ ದೇಶದ ಪ್ರತಿಯೊಬ್ಲರೂ ಕೊರೊನಾ ಲಸಿಕೆಗಾಗಿ ಕಾಯುತ್ತಿದ್ದಾರೆ ಲಸಿಕೆ ಲಭ್ಯತೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿದೆ ಎಂದರು ಮೆಟ್ರೋ ರೈಲು ಸೇವೆಗಳ ಆರ್ಥಿಕ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳದ ಪ್ರಧಾನಮಂತ್ರಿ ಆಗ್ರಾದಂತಹ ಪ್ರಾಚೀನ ನಗರದಲ್ಲಿ ಪ್ರವಾಸೋದ್ದಮ ಅಭಿವೃದ್ದಿಗೆ ಮೆಟ್ರೋ ಸಹಕಾರಿಯಾಗಲಿದೆ ದೇಶವನ್ನು ವೋಕಲ್ ಫಾರ್ ಲೋಕಲ್ ಮಾಡುವುದೇ ಸರ್ಕಾರದ ಆದ್ಲ ಗಮನವಾಗಿದೆ ಎಂದು ಹೇಳಿದರು

ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಗ್ರಾ ಮೆಟ್ರೋ ರೈಲು ಯೋಜನೆ ಜಾರಿಯಿಂದ ರಾಜ್ಯದಲ್ಲಿ ಮೂಲಸೌಕರ್ಯ ಮತ್ತಷ್ಟು ಹೆಚ್ಚಾಗಲಿದೆ ಮತ್ತು ಸಾರ್ವಜನಿಕರಿಗೆ ಉತ್ತಮ ಸಾರಿಗೆ ಸೌಲಭ್ಯ ಕಲ್ಲಿಸಲು ಸಹಕಾರಿಯಾಗಲಿದೆ ಎಂದರು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾತನಾಡಿ ಯೋಗಿ ಆದಿತ್ದನಾಥ್ ನಾಯಕತ್ವದಲ್ಲಿ ನಗರಾಭಿವೃದ್ದಿ ಯೋಜನೆಗಳು ಅತ್ಯಂತ ವೇಗದಲ್ಲಿ ಅನುಷ್ಣಾನಗೊಳ್ಳುತ್ತಿವೆ ಎಂದರು

ಆತ್ನ ನಿರ್ಭರ ಭಾರತ ಡಿಜೆಟಲ್ ಇನ್ಕ್ಲೂಸಿವಿಟ ಸುಶ್ಮಿರ ಅಭಿವೃದ್ದಿ ಉದ್ಯಮಶೀಲತೆ ಮತ್ತು ಆವಿಷ್ಕಾರ ಉತ್ತೇಜಿಸಬೇಕೆಂಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಅನ್ವಯ ಈ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ದೂರ ಸಂಪರ್ಕ ಇಲಾಖೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಿಗೆ ವಿದೇಶಿ ಹಾಗೂ ಸ್ವಳೀಯ ಬಂಡವಾಳ ಆಕರ್ಷಣೆ ಮಾಡುವುದರೊಂದಿಗೆ ಸಂಶೋಧನೆ ಮತ್ತು ಅಭಿವೃದ್ಧಿಗೂ ಒತ್ತು ನೀಡಬೇಕು ಎಂಬುದು ಈ ಸಮ್ಮೇಳನದ ಮುಖ್ಯ ಗುರಿಯಾಗಿದೆ ವಿವಿಧ ಸಚಿವಾಲಯಗಳು ಸೇರಿದಂತೆ ದೂರ ಸಂಪರ್ಕ ಕ್ಷೇತ್ರದ ಸಿಇಒಗಳು ಜಾಗತಿಕ ಸಿಇಒಗಳು ಮುಂತಾದ ಕ್ಷೇತ್ರಗಳ ತಜ್ಜರು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಈ ವಿಷಯವನ್ನು ಎಸ್ಐಐ ಸಿಇಒ ಅದಾರ್ ಪೂನಾವಾಲಾ ಖಚಿತಪಡಿಸಿದ್ದು ಈ ಲಸಿಕೆ ಬಳಕೆಯಿಂದ ಅಸಂಖ್ಯಾತರ ಜನರ ಜೀವ ಉಳಿಸಬಹುದಾಗಿದೆ ಎಂದಿದ್ದಾರೆ

ಸಾಂಕ್ರಾಮಿಕ ಸಂದರ್ಭದಲ್ಲಿ ವೈದ್ಯಕೀಯ ಅಗತ್ಯಗಳನ್ನು ಪೂರ್ಲೆಸುವ ಹಾಗೂ ಸಾರ್ವಜನಿಕ ಹಿತದ್ಯಷ್ಲಿಯಿಂದ ಲಿಸಿಕೆಯ ತುರ್ತು ಬಳಕೆಗೆ ಅನುಮೋದನೆ ನೀಡುವಂತೆ ಡ್ರಗ್ಲ್ ಕಂಟೋಲರ್ ಜನರಲ್ ಆಫ್ ಇಂಡಿಯಾಗೆ ಸಂಸ್ಟೆ ಮನವಿ ಮಾಡಿದೆ ಭಾರತದಲ್ಲಿ ಕೊರೊನಾ ವೈರಸ್ ನಿಗ್ರಹ ಲಸಿಕೆ ಬಳಕೆಗೆ ಅನುಮತಿ ನೀಡುವಂತೆ ಫೈಸರ್ ಇಂಕ್ ಸಂಸ್ಥೆ ಅರ್ಜಿ ಹಾಕಿದ ಬೆನ್ನಲ್ಲೇ ಎಸ್ಐಐ ಕೂಡಾ ಮನವಿ ಸಲ್ಲಿಸಿದೆ

ವೈದ್ಯರ ಚಿಕಿತ್ಸಾಲಯಗಳಿಗೆ ಲಸಿಕೆ ಒದಗಿಸುವ ಮೊದಲು ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿರಲಿದೆ ಎಂದು ಸರ್ಕಾರ ತಿಳಿಸಿದೆ ಕಳೆದವಾರ ಫ್ಲೆಜರ್ ಹಾಗೂ ಬಯೋಎನ್ಟೆಕ್ ಅಭಿವೃದ್ದಿಪಡಿಸಿರುವ ಲಸಿಕೆ ಬಳಕೆಗೆ ಬ್ರಿಟನ್ ತುರ್ತು ಅನುಮೋದನೆ ನೀಡಿತು ಕೋವಿಡ್ ಸಾಂಕಾಮಿಕದಿಂದ ಮುಕ್ತಿ ಪಡೆಯಲು ಪ್ರತಿಯೊಬ್ಲ ನಿವಾಸಿಗೂ ಲಸಿಕೆ ವಿತರಿಸುವ ಪ್ರಮುಖ ಕೆಲಸ ಆಗಲು ಬೇಕಾದ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಎಂದು ಆರೋಗ್ಲ ಕಾರ್ಯದರ್ತಿ ಮ್ಯಾಟ್ ಹಾಂಕಾಂಕ್ ಹೇಳಿಕೆಯಲ್ಲಿ ತಿಳಿಸಿದ್ಗಾರೆ

ಈಗಾಗಲೇ ಹಲವಾರು ಸಂಘಟನೆಗಳು ಬಂದ್ಗೆ ಬೆಂಬಲ ವ್ಯಕ್ಷಪಡಿಸಿವೆ ಜನಸಾಮಾನ್ಲರಿಗೆ ತೊಂದರೆಯಾಗದಂತೆ ಬಂದ್ ಆಚರಿಸುವುದಾಗಿ ರೈತ ಸಂಘಟನೆಗಳ ಮುಖಂಡರು ಸ್ಪಷ್ಣಪಡಿಸಿದ್ದಾರೆ ಈ ಮಧ್ಯೆ ಅಹಿತಕರ ಫಟನೆ ತಡೆಯಲು ಎಲ್ಲೆಡೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ದಿಲ್ಲಿಯ ಗಡಿಯಲ್ಲಿ ಖಾಕಿ ಸರ್ಪಗಾವಲು ಹಾಕಲಾಗಿದೆ ರೈತರ ಪ್ರತಿಭಟನೆಯನ್ನು ಪ್ರತಿಪಕ್ಷಗಳು ಹೈಜಾಕ್ ಮಾಡಿದ್ದು ಉದ್ರಿಕ್ತತೆಗೆ ಪ್ರಚೋದನೆ ನೀಡುತ್ತಿವೆ ಎಂದು ಕೇಂದ್ರ ಸರಕಾರ ಆರೋಪಿಸಿದೆ ಕ್ಕಷಿ ಭೂಮಿ ಖರೀದಿಗಿದ್ದ ನಿರ್ಭಂಧವನ್ನು ತೆಗೆದು ಹಾಕಿರುವುದರಿಂದ ದುಡ್ಡಿದ್ದವರು ಯಾರೇ ಆದರೂ ಹೆಚ್ಚು ಭೂಮಿ ಖರೀದಿಸಬಹುದು ಇದರಿಂದಾಗಿ ಕೃಷಿ ಹಿಡುವಳಗಳ ಸಂಖ್ಯೆ ಕಡಿಮೆ ಆಗುವುದಲ್ಲದೆ ಆಹಾರ ಉತ್ಪಾದನೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂದು ಹಲವಾರು ಸಂಘಟನೆಗಳು ಆರೋಪ ಮಾಡಿವೆ

ಪಾಲ್ಗೊಳ್ಳುತ್ತವೆ ಎಂದು ಬಿಜೆಪಿಯ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಟೀಕಿಸಿದ್ದಾರೆ ತಮ್ಮ ಅಸ್ತಿತ್ವವನ್ನು ಉಳಿಬಿಕೊಳ್ಳಲು ಪ್ರತಿಪಕ್ಷಗಳು ಇಂತಹ ಪ್ರಯತ್ನವನ್ನು ಮಾಡುತ್ತಿವೆ ಎಂದು ಅವರು ಹೇಳಿದ್ದಾರೆ

ಕಾಂಗ್ರೆಸ್ ಎನ್ಸಿಪಿ ಸಮಾಜವಾದಿ ಪಕ್ಷ ಮತ್ತು ಇತರ ಪ್ರತಿಪಕ್ಷಗಳು ರಾಜಕೀಯ ಲಾಭಕ್ಷಾಗಿ ದ್ವಂದ್ವ ನೀತಿ ಅನುಸರಿಸುತ್ತಿವೆ ಎಂದು ಸಚಿವರು ಆರೋಪಿಸಿದ್ದಾರೆ

ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ತೆಲಂಗಾಣ ತಮಿಳುನಾಡು ಉತ್ತರಾಖಂಡ ಚಂಡಿಗಢ ಜಮ್ನು ಮತ್ತು ಕಾಶ್ನೀರ ಕೇರಳ ಗುಜರಾತ್ ಆಂಧ್ರಪ್ರದೇಶ ಮಧ್ವಪ್ರದೇಶ ಮಹಾರಾಷ್ಟ ಮತ್ತು ಬಿಹಾರದಲ್ಲಿ ಭತ್ತ ಖರೀದಿ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ

ಕರ್ನಾಟಕ ವಿಧಾನ ಮಂಡಲದ ಚಳಿಗಾಲದ ಅಧಿವೇಶನ ನಿನ್ನೆಯಿಂದ ಆರಂಭವಾಗಿದೆ

ಗೃಹ ಸಚಿವ ಬಸವರಾಜ್ ಬೊಮ್ಲಯಿ ಮಧ್ಯ ಪ್ರವೇಶಿಸಿ ಕೇಂದ್ರ ಸರ್ಕಾರ ರಾಜ್ಯದ ಪಾಲಿನ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿದೆ

ಕೇಂದ್ರದಿಂದ ಯಾವುದೇ ರೀತಿಯ ತಾರತಮ್ಖವಾಗಿಲ್ಲ ಎಂದು ಸ್ವಪ್ಪಪಡಿಸಿದರು ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿ ಕೇಂದ್ರ ಸರ್ಕಾರ ರಾಷ್ಷೀಯ ವಿಪತ್ತು ನಿರ್ವಹಣಾ ಕಾಯ್ದೆಯ ಮಾರ್ಗಸೂಚಿ ಪ್ರಕಾರವೇ ಕರ್ನಾಟಕಕ್ಕೆ ಪರಿಹಾರ ಬಿಡುಗಡೆ ಮಾಡಿದೆ ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಮುಂಗಡವಾಗಿಯೇ ಪರಿಹಾರದ ಮೊತ್ತವನ್ನು ಬಿಡುಗಡೆ ಮಾಡಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು